ಶಿವಶಂಕರ ರೆಡ್ಡಿ ಹೇಳಿದ್ದಾರೆ

ರಾಜ್ಜ ಸರ್ಕಾರ ನೀಡಲಿರುವ ಗುರುತಿನ ಚೀಟಿಯಿಂದ ಸರ್ಕಾರದ ಹತ್ತು ಹಲವು ಯೋಜನೆಗಳ ಲಾಭವನ್ನು ರೈತರು ಪಡೆಯಲು ಸಹಕಾರಿಯಾಗಲಿದೆ

ಮೈಸೂರಿನಲ್ಲಿಂದು ಸುದ್ವಿಗಾರರ ಜೊತೆ ಮಾತನಾಡಿದ ಅವರು ಸಮಿತ್ರ ಸರ್ಕಾರಕ್ಕೆ ಯಾವ ತೊಂದರೆಯಿಲ್ಲದೆ ಸುಗಮವಾಗಿ ನಡೆಯಬೇಕು ಎಂಬ ಕಾರಣಕ್ಕಾಗಿ ತಮ್ಮ ನಾಯಕತ್ವದಲ್ಲಿ ಸಮನ್ವಯ ಸಮಿತಿ ನೇಮಕ ಮಾಡಲಾಗಿದೆ ಎಂದು ಅವರು ಪ್ರಶ್ನೆಯೊಂದಕ್ಷೆ ಉತ್ತರಿಸಿದರು ರಾಜ್ದದ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ರೈತರ ಸಾಲ ಮನ್ನಾ ಮಾಡುವ ನಿರ್ಧಾರದಿಂದ ಮೈತ್ರಿಸರ್ಕಾರಕ್ಕೆ ಒಳ್ಳೆಯ ಪೆಸರು ಬರುತ್ತಿದೆ ಸರ್ಕಾರವನ್ನು ಅಭದ್ರಗೊಳಿಸಲು ಯಾವ ಶಾಸಕರೂ ಪ್ರಯತ್ನ ಮಾಡಿಲ್ಲ ಒಂದು ವೇಳೆ ಪ್ರಯತ್ನ ಮಾಡಿದರೂ ಅದು ಫಲಕಾರಿಯಾಗುವುದಿಲ್ಲ ಎಂದರು

ಮಕ್ಕಜೋಳವನ್ನು ಆಹಾರಧಾನ್ಯವಲ್ಲವೆಂದು ಬೆಂಬಲ ಬೆಲೆಯಡಿ ಖರೀದಿ ಕೇಂದ್ರ ತೆರೆಯದೆ ಪಡಿತರದಲ್ಲಿ ಮಕ್ಕೇಜೋಳ ವಿತರಿಸಲಾಗುತ್ತಿಲ್ಲ ಆದರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಆಹಾರಧಾನ್ಯವಾಗಿ ಪರಿಗಣಿಸಲಾಗಿದೆ ಹಾಗೆಯೇ ರಾಜ್ಯದಲ್ಲೂ ಇದೇ ಪದ್ಧತಿ ಜಾರಿಗೆ ತರಬೇಕು ಮತ್ತು ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕೆಂದು ಸಿದ್ದೇಶ್ವರ್ ಒತ್ತಾಯಿಸಿದರು ಚಿಕ್ಕಬಳ್ಳಾಮರ ಜಿಲ್ಲೆ ಚಂತಾಮಣಿ ತಾಲೂಕಿನ ಕುರುಟಪಳ್ಳಿ ಗ್ರಾಮದ ಪ್ರಗತಿಪರ ರೈತ ರಾಧಾಕೃಷ್ಣ ಅವರಿಗೆ ಕೇಂದ್ರ ಸರ್ಕಾರ ಉತ್ತಮ ಕುರಿ ಸಾಕಣಿಕೆದಾರ ಪ್ರಶಸ್ತಿ ನೀಡಿ ಗೌರವಿಸಿದೆ ಕೇಂದ್ರ ಸರ್ಕಾರ ಕೃಷಿ ಮಂತ್ರಿಗಳಾದ ರಾಧಾ ಮೋಹನ್ ಸಿಂಗ್ ಅವರು ರಾಜಾಸ್ತಾನದ ಜೈಮರದಲ್ಲಿ ನಡೆದ ರೈತಮೇಳದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ದೇಶಾದ್ಯಂತ ಇರುವ ಉತ್ತಮ ಕುರಿ ಸಾಕಾಣಿಕೆದಾರರನ್ನು ಗುರುತಿಸಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಕಾಣ ಇಲಾಖೆ ಉತ್ತಮ ಕುರಿ ಸಾಕಣಿಕೆದಾರ ಪ್ರಶಸ್ತಿಯನ್ನು ನೀಡುತ್ತಾ ಬರುತ್ತಿದೆ ರಾಧಾಕೃಷ್ಣ ಅವರು ಪಲವು ವರ್ಷಗಳಿಂದ ಕುರಿಸಾಕಾಣಿಕೆಯನ್ನು ವೈಜ್ಞಾನಿಕವಾಗಿ ಮಾಡುವ ಮೂಲಕ ಇತರೆ ರೈತರರಿಗೆ ಮಾದರಿಯಾಗಿದ್ದು ಕಳೆದ ವರ್ಷ ರಾಜ್ಯ ಸರ್ಕಾರದ ಅತ್ಯುತ್ತಮ ರೈತ ಪ್ರಶಸ್ತಿಗೂ ಭಾಜನರಾಗಿದ್ದರು ಸ್ವಜ್ಞ ಬೆಂಗಳೂರು ನಿರ್ಮಾಣಕ್ಕೆ ಮೊದಲ ಆದ್ಮತೆ ನೀಡುವುದಾಗಿ ಬೆಂಗಳೂರು ನೂತನ ಮೇಯರ್ ಗಂಗಾಂಬಿಕೆ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆಗಾಲದಲ್ಲಿ ಬೆಂಗಳೂರು ನಗರದಲ್ಲಿ ಆಗುವ ಸಮಸ್ಕೆಗಳನ್ನು ಗುರುತಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಕಾಲುವೆಗಳಲ್ಲಿ ಹೂಳು ತುಂಬಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸುವುದಾಗಿ ಅವರು ಹೇಳಿದರು ಒಟ್ಲಾರೆ ಒಂದು ವರ್ಷದ ಅವಧಿಯಲ್ಲಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಸಾಧ್ಯವಾಗುವ ಎಲ್ಲ ಕ್ರಮ ಕೈಗೊಳ್ಳುತ್ತೇನ ಎಂದು ಮೇಯರ್ ಗಂಗಾಂಬಿಕೆ ಹೇಳಿದರು

ಆದರೆ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆ ಮತ್ತು ಭೂಕುಸಿತದ ನಂತರ ಪ್ರಮುಖ ಪ್ರವಾಸಿ ತಾಣಗಳಾದ ದುಬಾರೆ ಆನೆ ಶಿವಿರ ಅಬ್ಬೆ ಜಲಪಾತ ಮಡಿಕೇರಿಯ ರಾಜಾಸೀಟ್ ಪಾರಂಗಿ ಜಲಾಶಯ ಪ್ರದೇಶಗಳ ವೀಕ್ಷಣೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಕೊಡಗು ಜಿಲ್ಲೆ ಹೋಮ್ಸ್ಟೇಗೆ ಪ್ರಸಿದ್ಧವಾಗಿದೆ ಬಹುತೇಕ ಕುಟುಂಬಗಳು ಇದನ್ನೇ ಪ್ರಮುಖ ಆದಾಯವನ್ನಾಗಿ ನಂಬಿಕೊಂಡಿವೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರವಾಸಿಗರು ಬಾರದೇ ಇರುವ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟ ವ್ಯಾಪಾರಿಗಳು ಸಪ ಕಂಗಾಲಾಗಿದ್ದಾರೆ ಭೂಕುಸಿತ ಭಯದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಚಾರಣ ಸಾಹಸ ಕೈಗೊಳ್ಳುವವರ ಸಂಖ್ಯೆಯು ಕಡಿಮೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಶಾಂತಿಯಲ್ಲಿ ಭಾರತ ಸಂಪೂರ್ಣ ನಂಬಿಕೆ ಇಟ್ಟಿದ್ದು ಇದನ್ನು ಮುಂದಕ್ಕೆ ಕೊಂಡೊಯ್ಕಲು ಬದ್ದವಾಗಿದೆ ಅಲ್ಲದೆ ಸಾರ್ವಭೌಮತ್ವ ಮತ್ತು ಆತ್ಮ ಗೌರವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇತರ ದೇಶಗಳ ಮೇಲೆ ಭಾರತ ಎಂದಿಗೂ ಕಣ್ಣಿಟ್ಟಿಲ್ಲ ಎಂದು ಹೇಳಿದರು ಇತ್ರೇಲ್ನಲ್ಲಿ ನಡೆದ ಹೈಫಾ ಯುದ್ದ ಶತಮಾನೋತ್ಸವದ ವೇಳೆ ಕಳೆದ ವಾರ ಅತಿಕ್ರಮಣಕಾರರ ಮುಷ್ಠಿಯಿಂದ ಹೈಫಾವನ್ನು ವಿಮುಕ್ತಿಗೊಳಿಸಿದ ಮೈಸೂರು ಜೋದ್ಮರ ಮತ್ತು ಪೈದರಾಬಾದ್ ವೀರ ಸೈನಿಕರನ್ನು ದೇಶ ಸ್ಮರಿಸಿದೆ ಶಾಂತಿಯ ಮಾರ್ಗದಲ್ಲಿ ಸಾಗುವುದಕ್ಕೆ ಭಾರತೀಯ ಸೈನಿಕರು ಅನೇಕ ಸಂದರ್ಭಗಳಲ್ಲಿ ಶೌರ್ಯ ಮೆರೆದಿದ್ದಾರೆ ಅನೇಕ ದಶಕಗಳಿಂದ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತೀಯ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವತಾಂತಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ನರೇಂದ್ರ ಮೋದಿ ಪ್ರಶಂಸಿಸಿದರು ಮನ್ಕೀ ಬಾತ್ ಕಾರ್ಯಕ್ರಮ ಕುರಿತು ಶಾಸಕ ಡಾ ಸಿ

ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾತನಾಡಿ ವಿಶ್ವವಿಖ್ಯಾತ ದಸರಾ ಮಹೋತ್ತವವನ್ನು ಆತ್ಮಂತ ಯಶಸ್ನಿಯಾಗಿಸಲು ವಿಂಟೇಜ್ ಕಾರ್ ರ್ಕಾಲಿ ಪಾಲ್ಗೊಳ್ಳುತ್ತಿದ್ದು ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ಪಳೆಯ ವಿಂಟೇಜ್ ಕಾರುಗಳು ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಾರಂಪರಿಕ ಸ್ವಳ ಮತ್ತು ಕಟ್ಟಡಗಳ ಮಹತ್ವವನ್ನು ಸಾರಲಿವೆ

ಉಳಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ

ಮುನ್ಸೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ